ಸಂಜಿ ರಾಮ್ ದೀಪಕ್ ಖಜುರಿಯಾ ಮತ್ತು ಪರ್ವೇತ್ ಕುಮಾರ್ ಜೀವಾವಧಿ ಶಿಕ್ಷೆಗೆ ಒಳಗಾದವರಾಗಿದ್ದಾರೆ

ಮಧ್ಯ ಏಷ್ಯಾ ದೇಶಗಳೊಂದಿಗೆ ಒಗ್ಗೂಡಿ ಕಾರ್ಯನಿರ್ವಹಿಸಲು ಒಕ್ಕೂಟ ರಚನಾತ್ಕಕ ವೇದಿಕೆಯಾಗಿದೆ

ಈ ಸಮಾವೇಶದಲ್ಲಿ ಪ್ರಸ್ತಾಪವಾಗುವ ಪ್ರಮುಖ ವಲಯಗಳಲ್ಲಿ ಆಘ್ರಾನಿಸ್ತಾನಕ್ಕೆ ಹೆಚ್ಚು ಒತ್ತು ನೀಡಲಾಗುತ್ತದೆ ಎಂದು ತಿಳಿಸಿದ್ದಾರೆ ಪ್ರಧಾನಮಂತ್ರಿಯವರು ಪಾಕಿಸ್ತಾನ ಪ್ರಧಾನಿ ಇಮ್ರಾನ್ ಖಾನ್ ಜೊತೆ ಸಮಾವೇಶದ ವೇಳೆ ಯಾವುದೆ ಸಭೆ ನಡೆಸುವ ಕಾರ್ಯಕ್ರಮವಿಲ್ಲ ಸಮಾವೇಶದ ವೇಳೆ ರಷ್ಯಾ ಮತ್ತು ಚೀನಾದೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ್ ರವೀಶ್ ಕುಮಾರ್ ತಿಳಿಸಿದ್ದಾರೆ ಭೂಕಂಪ ನಂತರ ಮರು ನಿರ್ಮಾಣ ಕಾರ್ಯಗಳಿಗೆ ಭಾರತದ ಸುಸ್ತಿರ ಹಾಗೂ ಉದಾರ ಮಾನವೀಯ ನೆರವನ್ನು ನೇಪಾಳ ಸರ್ಕಾರ ಶ್ಲಾಘಿಸಿದೆ

ಶ್ರೀಲಂಕಾಕ್ಷೆ ನಿನ್ನೆ ಭೇಟಿ ನೀಡಿದ್ದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನು ಅಲ್ಲಿನ ಪ್ರಧಾನಿ ರನೀಲ್ ವಿಕ್ರಮಸಿಂಘೆ ಅಭಿನಂದನೆ ಸಲ್ಲಿಸಿದ್ದು ನರೇಂದ್ರ ಮೋದಿ ಅವರು ನೀಡುತ್ತಿರುವ ನಿರಂತರ ಬೆಂಬಲದಿಂದ ತಮ್ನ ದೇಶಕ್ಕೆ ಹೆಚ್ಚಿನ ಸಂಖ್ವೆಯಲ್ಲಿ ಜನರು ಭೇಟಿ ನೀಡಲು ಪ್ರೋತ್ಲಾಹ ಮತ್ತು ವಿಶ್ವಾಸ ವೃದ್ದಿಸಲಿದೆ ಎಂದು ಹೇಳಿದ್ದಾರೆ ಶ್ರೀಲಂಕಾ ಭಾರತ ಮತ್ತು ಮಾಲ್ಡೀವ್ಸ್ ನಡುವಿನ ತ್ರಿಪಕ್ಷೀಯ ಮಾತುಕತೆಗಳ ಮೂಲಕ ಪ್ರಾದೇಶಿಕ ಭದ್ರತೆ ಬಲಪಡಿಸುವುದು ಸೇರಿದಂತೆ ಅನೇಕ ವಿಷಯಗಳಿಗೆ ಸಂಬಂಧಿಸಿ ತಾವು ನರೇಂದ್ರಮೋದಿಯವರೊಂದಿಗೆ ಚರ್ಚಿಸಿರುವುದಾಗಿ ವಿಕ್ರಮಸಿಂಫೆ ಫೇಸ್ಬುಕ್ ಮೋಸ್ನಲ್ಲಿ ತಿಳಿಸಿದ್ದಾರೆ

ಭಾರತ ಲಂಕಾ ನಡುವಿನ ಎಲ್ಲಾ ಯೋಜನೆಗಳು ಶೀಘ್ರದಲ್ಲೆ ಕಾರ್ಯಗತವಾಗಲಿವೆ ಬ್ರಿಟನ್ ಫ್ರಾನ್ಸ್ ಮತ್ತು ಚ್ಲೆನಾ ಸೇರಿದಂತೆ ಅನೇಕ ದೇತಗಳು ವಿಧಿಸಿದ್ದ ಅಧಿಕೃತ ಪ್ರವಾಸಿ ಸಲಹೆಗಳು ರದ್ದುಗೊಂಡ ಹಿನ್ನೆಲೆಯಲ್ಲಿ ಮೋದಿಯವರ ಶ್ರೀಲಂಕಾ ಭೇಟಿಯು ಪ್ರವಾಸೋದ್ಣಮದ ಬೆಳವಣಿಗೆಗೆ ಪೂರಕವಾಗಲಿದೆ ಎಂದು ಅವರು ತಿಳಿಸಿದ್ದಾರೆ ಇಂದು ನಿಧನರಾಗಿದ್ದ ಜ್ವಾನ ಪೀಠ ಪ್ರಶಸ್ತಿ ಮರಸ್ಟತ ಹಿರಿಯ ರಂಗಭೂಮಿ ಕಲಾವಿದ ನಾಟಕಕಾರ ಸಾಹಿತಿ ಗಿರೀಶ್ ಕಾರ್ನಾಡ್ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಬೆಂಗಳೂರಿನ ಕಲ್ಲಹಳ್ಳಿ ಚಿತ್ತಾಗಾರದಲ್ಲಿ ನೆರವೇರಿತು ಸಕಲ ಸರ್ಕಾರಿ ಗೌರವವನ್ನು ಅವರ ಕುಟುಂಬ ವರ್ಗ ಬೇಡ ಎಂದು ಮನವಿ ಮಾಡಿರುವ ಹಿನ್ನಲೆಯಲ್ಲಿ ಕೆಲ ವಿಧಿವಿದಾನದಂತೆ ಶವ ಸಂಸ್ತಾರ ನಡೆಸಲಾಯಿತು

ಕನ್ನಡ ರಾಜ್ಜೋತ್ಸವ ಪದ್ರಶ್ರೀ ಪದ್ಧಭೂಷಣ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದರು ಕನ್ನಡ ಹಿಂದಿ ಪಂಜಾಬಿ ಮರಾಠಿ ಭಾಷೆಗಳಲ್ಲಿ ಪರಿಣಿತಿ ಹೊಂದಿದ್ದ ಅವರು ಅಂತರಾಷ್ಷೀಯ ಮಟ್ಟದಲ್ಲಿ ಕನ್ನಡ ಸಾಹಿತ್ಯವನ್ನು ಪಸರಿಸಲು ಕಾರಣರಾಗಿದ್ದರು ಹಯವದನ ತುಫಲಕ್ ಮತ್ತು ಜನಪದಭೂಮಿಕೆಯ ನಾಗಮಂಡಲ ತಲೆದಂಡ ನಾಟಕಗಳು ಕನ್ನಡ ಒದುಗರಿಗೆ ಬಿನ್ನರೀತಿಯ ಚಿಂತನೆ ನೀಡುವಲ್ಲಿ ಯಶಸ್ವಿಯಾಗಿದ್ದವು ಸಂಸ್ಕಾರ ಚಿತ್ರದ ಮೂಲಕ ನಟನೆಗೆ ಪ್ರವೇಶ ಪಡೆದ ಅವರು ಶಂಕರ್ ನಾಗ್ ನಿರ್ದೇಶನದ ಮಾಲ್ಗುಡಿ ಡೇಸ್ ಧಾರಾವಾಹಿಯಲ್ಲಿ ನಟಿಸಿದ್ದರು ಎಸ್

ಭೈರಪ್ಪನವರ ವಂಶವ್ಯಕ್ಷ ಕಾದಂಬರಿಯನ್ನು ತೆರೆಯಲ್ಲಿ ತರುವ ಮೂಲಕ ರಾಷ್ಟ ಮಟ್ಟದ ಪ್ರಶಸ್ತಿ ಪಡೆದರು ಕುವೆಂಪುರವರ ಕಾನೂರು ಹೆಗ್ಗಡತಿ ಕೃತಿಯನ್ನು ಪರದೆಗೆ ತಂದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಕಾರ್ನಡ್ ಅವರ ನಿಧನಕ್ಕೆ ವಿವಿಧ ಗಣ್ಣರು ಕಂಬನಿ ಮಿಡಿದಿದ್ದಾರೆ ರಾಪ್ಟಪತಿ ರಾಮನಾಥ್ ಕೋವಿಂದ್ ಸಂತಾಪ ವ್ಯಕ್ತಪಡಿಸಿ ಭಾರತದ ರಂಗಭೂಮಿಯ ವರಿಷ್ಠ ಗಿರೀಶ್ ಕಾರ್ನಾಡ್ ಅವರ ನಿಧನದಿಂದ ನಮ್ಮ ದೇಶದ ಸಾಂಸ್ಟ್ರತಿಕ ಕ್ಷೇತ್ರ ಬಡವಾಗಿದೆ ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ದೇವರು ನೀಡಲಿ ಎಂದು ಟ್ವೀಟ್ ಮಾಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗಿರೀಶ್ ಕಾರ್ನಾಡ್ ಅವರು ಬಹುಮುಖ ಪ್ರತಿಭೆಯಿಂದ ಸದಾ ನೆನಪಿನಲ್ಲಿ ಉಳಿಯುತ್ತಾರೆ ಎಲ್ಲ ಭಾಷೆಗಳ ಸಿನಿಮಾದಲ್ಲೂ ಅಮೋಘ ಅಭಿನಯ ತೋರಿದ್ದಾರೆ ಅವರ ಕೃತಿಗಳು ಮುಂಬರುವ ವರ್ಷಗಳಲ್ಲಿ ಇನ್ನೂ ಜನಪ್ರಿಯಗೊಳ್ಳಲಿವೆ ಎಂದು ಟ್ವೀಟ್ ಸಂದೇಶದಲ್ಲಿ ಹೇಳಿದ್ದಾರೆ ಮುಖ್ಚಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಉಪ ಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪ್ರತಿಪಕ್ಷ ನಾಯಕ ಬಿ ಎಸ್ ಯಡಿಯೂರಪ್ಪ ಸೇರಿದಂತೆ ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ ಮ್ಬತರ ಗೌರವಾರ್ಥ ಇಂದು ಶಾಲಾ ಕಾಲೇಜು ಹಾಗೂ ಸರ್ಕಾರಿ ಕಚೇರಿಗಳಿಗೆ ರಜೆ ಘೋಷಿಸಲಾಗಿತ್ತು ಮೂರು ದಿನಗಳ ಕಾಲ ರಾಜ್ಯದೆಲ್ಲಡೆ ಶೋಕಾಚರಣೆ ಆಚರಿಸಲಾಗುವುದು ಎಂದು ಸರ್ಕಾರಿ ಅಧಿಸೂಚನೆ ಪ್ರಕಟಿಸಲಾಗಿದೆ ಪಶ್ಚಿಮ ಬಂಗಾಳದಲ್ಲಿನ ಪರಿಸ್ತಿತಿ ಕುರಿತು ರಾಜ್ಲಪಾಲ ಕೇಸರಿ ನಾಥ್ ತ್ರಿಪಾಠಿ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಗ್ರಹ ಸಚಿವ ಅಮಿತ್ ಶಾ ಅವರನ್ನು ದೆಹಲಿಯಲ್ಲಿಂದು ಭೇಟಿ ಮಾಡಿ ವಿವರಿಸಿದ್ದಾರೆ ಭೇಟಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ತ್ರಿಪಾಠಿ ಅವರು ರಾಜ್ಯದಲ್ಲಿನ ಸಧ್ಯದ ಪರಿಸ್ಥಿತಿಯ ಬಗ್ಗೆ ಪ್ರಧಾನಮಂತ್ರಿ ಹಾಗೂ ರಾಷ್ಟಪತಿ ಅವರಿಗೆ ವಿವರಿಸಲಾಗಿದೆ ಎಂದು ಹೇಳಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೋತ್ತರ ಹಿಂಸಾಚಾರಗಳ ಕುರಿತಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ ವಾಕ್ಸಮರ ನಡೆದ ದೆನ್ನಲ್ಲೇ ರಾಜ್ಯಪಾಲರು ದೆಹಲಿಗೆ ಭೇಟ ನೀಡಿದ್ದರು ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ನಂತರವು ಹಿಂಸಾಚಾರಗಳು ಮುಂದುವರೆದಿರುವ ಬಗ್ಗೆ ಗೃಹ ಸಚಿವಾಲಯ ತೀವ್ರ ಕಳವಳ ವ್ಯಕ್ತಪಡಿಸಿ ಇದು ರಾಜ್ಯ ಸರ್ಕಾರ ವೈಫಲ್ಲದ ಭಾಗವಾಗಿದೆ ಎಂದು ಹೇಳಿತ್ತು

ಉತ್ತರ ಪ್ರದೇಶದ ಇಟಾವಾ ಜಿಲ್ಲೆಯಲ್ಲಿಂದು ರೈಲು ಹರಿದು ನಾಲ್ವರು ಪ್ರಯಾಣಿಕರು ಮೃತಪಟ್ಟರುವ ಘಟನೆ ನಡೆದಿದೆ

ಬಾಂದ್ರಾಗೆ ತೆರಳಿದ್ದ ಅವದ್ ಎಕ್ಸ್ಪ್ರೆಸ್ ರೈಲು ಬಲರಾಜ್ ನಿಲ್ದಾಣದಲ್ಲಿ ನಿಲುಗಡೆಯಾಗಿದ್ದು ರೈಲಿನಿಂದ ಇಳಿದ ಪ್ರಯಾಣಿಕರು ಪಳಿಗಳ ಮೇಲೆ ನಿಂತಿದ್ದರು ಈ ವೇಳೆ ವೇಗವಾಗಿ ಬಂದ ರಾಜಧಾನಿ ಎಕ್ಸ್ಪ್ರೆಸ್ ಪ್ರಯಾಣಿಕರ ಮೇಲೆ ಹರಿದು ನಾಲ್ವರು ಮೃತಪಟ್ಲು

ಬ್ಬಾತ ಆಲ್ರೌಂಡರ್ ಕ್ರಿಕೆಟ್ ಆಟಗಾರ ಯುವರಾಜ್ ಸಿಂಗ್ ಎಲ್ಲ ಮಾದರಿಯ ಅಂತಾರಾಷ್ಟೀಯ ಕ್ರಿಕೆಟ್ಗೆ ವಿದಾಯ ಫೋಷಿಸಿದ್ದಾರೆ ಸ್ವಲ್ಪ ಹೊತ್ತಿಗೆ ಮುನ್ನ ಮುಂಬೈನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ತಮ್ಮ ನಿವೃತ್ತಿ ನಿರ್ಧಾರವನ್ನು ಪ್ರಕಟಿಸಿದರು ನಕಲಿ ಬ್ವಾಂಕ್ ಖಾತೆಗಳ ಪ್ರಕರಣಕ್ಕೆ ಸಂಬಂಧಿಸಿ ಪಾಕಿಸ್ತಾನ ಮಾಜಿ ಅಧ್ಯಕ್ಷ ಆಸೀಫ್ ಅಲಿ ಜರ್ದಾರಿ ಅವರನ್ನು ಅಲ್ಲಿನ ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆ ರಾಷ್ಟೀಯ ಬದ್ಧತಾ ಬ್ಯೂರೊ ಅಧಿಕಾರಿಗಳು ಅಸ್ಲಾಮಾಬಾದ್ ಅವರ ನಿವಾಸದಲ್ಲಿ ಅವರನ್ನು ಬಂಧಿಸಿದ್ದಾರೆ ಪ್ರಕರಣದಲ್ಲಿ ಜರ್ದಾರಿ ಮತ್ತು ಅವರ ಸಹೋದರಿ ಫರ್ಯಾಲ್ ತಾಲ್ಪುರ್ ಅವರ ಜಾಮೀನು ಅರ್ಜಿಗಳನ್ನು ಇಸ್ಲಾಮಾಬಾದ್ ಹೈಕೋರ್ಟ್ ನಿರಾಕರಿಸಿದ ಹಿನ್ನೆಲೆಯಲ್ಲಿ ರಾಷ್ವೀಯ ಬದ್ಧತಾ ಬ್ಯೂರೊ ಎನ್ಎಬಿ ತಂಡ ಜರ್ದಾರಿ ಅವರನ್ನು ಬಂಧಿಸಿದೆ ಫರ್ಯಾಲ್ ತಾಲ್ಪುರ್ ಅವರನ್ನು ಇನ್ನು ಬಂಧಿಸಿಲ್ಲ